ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ ಅಲ್ಲದೆ ಕಬಿನಿ ಜಲಾಶಯದ ಬಳಿ ಉದ್ದಾನ ನಿರ್ಮಿಸಲು ಚಿಂತನೆ ನಡೆಸಲಾಗಿದ್ದು ಜಲಾಶಯದಿಂದ ಹ್ಯಾಂಡ್ಪೋಸ್ವರೆಗಿನ ರಸ್ತೆಯನ್ನು ಶೀಘದಲ್ಲಿ ಅಭಿವೃದ್ಧಿಪಡಿಸುವ ಭರವಸೆಯನ್ನು ಅವರು ನೀಡಿದರು ಕೇರಳ ಮತ್ತು ಕರ್ನಾಟಕದ ಕೊಡಗಿನಲ್ಲಿ ಸುರಿದ ಭಾರಿ ಮಳೆಯಿಂದ ಸಂಪೂರ್ಣ ಭರ್ತಿಯಾಗಿರುವ ಮೈಸೂರು ಜಿಲ್ಲೆ ಹೆಚ್ ಡಿ ಕೋಟೆ ತಾಲ್ಲೂಕಿನಲ್ಲಿರುವ ಕಬಿನಿ ಜಲಾತಯಕ್ಷೆ ಅವರು ಇಂದು ಬಾಗಿನ ಅರ್ಪಿಸಿ ಮಾತನಾಡಿದರು

ಎಸ್ ಯಡಿಯೂರಪ್ಪ ಈ ಬಗ್ಗೆ ಪ್ರಧಾನಿ ಮೋದಿ ಬಳಿ ಚರ್ಚೆ ನಡೆಸಲಾಗಿದೆ ಕೇಂದ್ರ ಸಚಿವರಾದ ಅಮಿತ್ ಶಾ ಮತ್ತು ನಿರ್ಮಲಾ ಸೀತಾರಾಮನ್ ಅವರೂ ಕೂಡ ಬಂದು ಹೋಗಿದ್ದಾರೆ

ಪರಿಹಾರವನ್ನ ಕೇಂದ್ರ ತೀಪ್ರವೇ ಬಿಡುಗಡೆ ಮಾಡುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ರಾಜ್ಯದಲ್ಲಿ ಶ್ರವಾಹದಿಂದ ಹಾನಿಗೊಳಗಾಗಿರುವ ಮನೆಗಳ ಪುನರ್ನಿಮಾಣಕ್ಕೆ ಆದ್ಭತೆ ನೀಡಲಾಗಿದೆ ಎಂದು ಅವರು ಹೇಳಿದರು ಈ ಬಾರಿ ಕೊಡಗಿನಲ್ಲಿ ಸಾಕಷ್ಟು ಮಳೆಯಾಗಿರುವುದರಿಂದ ತಮಿಳುನಾಡಿಗೆ ಕಾವೇರಿ ನೀರು ಪರಿಸಲು ಯಾವುದೇ ತೊಂದರೆಯಾಗುವುದಿಲ್ಲ ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು ಮೈಸೂರು ಉಸ್ತುವಾರಿ ಸಚಿವ ವಿ ಸೋಮಣ್ಣ ಚಾಮರಾಜನಗರ ಸಂಸದ ವಿ ತ್ರೀನಿವಾಸಪ್ರಸಾದ್ ಎಚ್

ಕೋಟಿ ಶಾಸಕ ಅನಿಲ್ ಚಿಕ್ಕಮಾದು ಗುಂಡ್ಲುಪೇಟೆ ಶಾಸಕ ನಿರಂಜನ್ ಕುಮಾರ್ ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್ ಜಿಲ್ಲಾ ಪಂಚಾಯಿತಿ ಸಿಇಓ ಕೆ ಜ್ಯೋತಿ ಮತ್ತಿತರರು ಉಪಸ್ಥಿತರಿದ್ದರು

ಚಂದಿರನ ಅಂಗಳದಲ್ಲಿ ಲ್ನಾಂಡರ್ ಇಳಿಯುವುದನ್ನು ನೇರ ಪ್ರಸಾರದಲ್ಲಿ ವೀಕ್ಷಿಸಲು ಇಸ್ತೋ ನಿಯಂತ್ರಣ ಕೇಂದ್ರದಲ್ಲಿ ಉಪ್ಖತರಿದ್ದ ಪ್ರಧಾನಿ ನರೇಂದ್ರ ಮೋದಿ ಇಸ್ತೋ ವಿಜ್ವಾನಿಗಳಿಗೆ ಆತ್ಮ ಸ್ಟೆರ್ಯ ತುಂಬಿ ಮುಂದಡಿ ಇಡುವಂತೆ ತಿಳಿಸಿದರು

ಇಂದು ನಸುಕಿನಲ್ಲಿ ಲ್ಯಾಂಡರ್ ಚಂದ್ರನ ಮೇಲಿಳಿಯಬೇಕಾಗಿತ್ತು ವಿಕ್ರಮ್ ಲ್ಯಾಂಡರ್ ಸಂಪರ್ಕ ಕಳೆದುಕೊಂಡಿದ್ದರೂ ಕಕ್ಷಾಗಾಮಿ ಸುಸೂತ್ರವಾಗಿ ಕಾರ್ಯನಿರ್ವಹಿಸುತ್ತಾ ಚಂದ್ರನನ್ನು ಸುತ್ತುತ್ತಿದೆ ಎಂದು ಇಸ್ತೋ ನಿರ್ದೇಶಕ ಸಿವನ್ ತಿಳಿಸಿದ್ದಾರೆ

ಬದಲಾಗಿ ಮತ್ತಷ್ಟು ಬಲಗೊಳಿಸಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಬೆಂಗಳೂರಿನ ಇಸ್ತೋ ಕೇಂದ್ರದಲ್ಲಿಂದು ರಾಷ್ಷವನ್ನುದ್ದೇತಿಸಿ ಮಾತನಾಡಿದ ಅವರು ನಮ್ನ ಹಾದಿಯಲ್ಲಿ ಎದುರಾದ ತೊಡಕಿನಿಂದ ನಾವು ನಮ್ನ ಗುರಿಯಿಂದ ವಿಮುಖರಾಗಿಲ್ಲ ಎಂದು ಹೇಳಿದರು ದೇಶಕ್ಕಾಗಿ ಬದುಕುವವರು ವಿಜ್ವಾಗಳು ಅವರು ದೇಶ ಹೆಮ್ನೆ ಪಡುವಂತೆ ಮಾಡಲು ತಮ್ನ ಇಡೀ ಜೀವನವನ್ನು ಮುಡಿಪಾಗಿಡುತ್ತಾರೆ ಎಂದರು ನಮ್ನ ಅದ್ಗುತ ಇತಿಹಾಸದಲ್ಲಿ ನಮ್ನನ್ನು ಹಿಂದಿಕಿದ ಕ್ಷಣಗಳನ್ನು ನಾವು ಎದುರಿಸಿದ್ದೇವೆ ಆದರೆ ಅವು ಎಂದಿಗೂ ನಮ್ನ ಚೈತನ್ನೋತ್ಸಾಹವನ್ನು ಉಡುಗಿಸಿಲ್ಲ ಎಂದು ಪ್ರಧಾನಿ ಹೇಳಿದರು ಮಲಪ್ರಭಾ ನದಿಗೆ ಅಡ್ಡಲಾಗಿ ಕಟ್ಟರುವ ನವಿಲು ತೀರ್ಥ ಜಲಾಶಯದಿಂದ ಹೊರ ಪರಿವನ್ನು ಹೆಚ್ಚಿಸಿರುವ ಹೆನ್ನಲೆಯಲ್ಲಿ ನದಿ ಪಾತ್ರದಲ್ಲಿ ಬರುವ ಗದಗ ಜಿಲ್ಲೆಯ ಗ್ರಾಮಗಳ ಜನ ಸುರಕ್ಷಿತ ಸ್ಥಳಕ್ಷೆ ತೆರಳುವಂತೆ ಜಿಲ್ಲಾಡಳಿತ ಸೂಚಿಸಿದೆ ನರಗುಂದ ತಾಲೂಕಿನ ಲಕಮಾಪೂರ ಕೊಣ್ಣೂರು ವಾಸನ ಬೂದಿಹಾಳ ಹಾಗೂ ರೋಣ ತಾಲೂಕಿನ ಕುರುವಿನಕೊಪ್ಪ ಗ್ರಾಮಗಳಲ್ಲಿನ ಜಾನುವಾರುಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ಅಪರ ಜೆಲ್ಲಾಧಿಕಾರಿ ಶಿವಾನಂದ ಕರಾಳೆ ತಿಳಿಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಸಿಂಧು ಬಿ ರೂಪೇಶ್ ಇಂದು ಅಧಿಕಾರ ಸ್ವೀಕರಿಸಿದ್ದಾರೆ ಜಿಲ್ಲಾಧಿಕಾರಿಯಾಗಿದ್ದ ಸಸಿಕಾಂತ್ ಸೆಂಥಿಲ್ ರಾಜೀನಾಮೆ ನೀಡಿದ ಹಿನ್ನೆಲೆಯಲ್ಲಿ ಈ ನೇಮಕ ಮಾಡಲಾಗಿದೆ